ಅಸ್ಲಾಂ ಬಿಹಾರದಲ್ಲಿ ಮುಂದುವರೆದ ಪ್ರವಾಹ ಪರಿಸ್ಥಿತಿ ಬಿರುಸಿನ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆ

ಕೋವಿಡ್ ಸೋಂಕಿತರು ಚೇತರಿಕೆಯ ಪ್ರಮಾಣದಲ್ಲಿ ದೆಹಲಿ ಅಗ್ರ ಸ್ಥಾನದಲ್ಲಿದ್ದು

ನಂತರದ ಸ್ಥಾನದಲ್ಲಿ ಲಡಾಕ್ ಪರಿಯಾಣ ತೆಲಂಗಾಣ ಅಸ್ಸಾಂ ಗುಜರಾತ್ ರಾಜ್ಯಗಳವೆ

ತಮಿಳುನಾಡು ದೆಹಲಿ ಹಾಗೂ ತೆಲಂಗಾಣ ರಾಜ್ಯಗಳಿಗೆ ಹೋಲಿಸಿದರೆ ಮಹಾರಾಷ್ಷದಲ್ಲಿ ಹೆಚ್ಚಿನ ಸಂಚ್ಕೆಯ ಸೋಂಕಿತರು ಗುಣಮುಖರಾಗುತ್ತಿದ್ದಾರೆ

ಹಲವು ಮನೆಗಳು ಹಾಗೂ ಜಾನುವಾರುಗಳು ನೆರೆ ನೀರಿನಲ್ಲಿ ಕೊಳ್ಲ ಹೋಗಿವೆ ದುಬ್ರಿ ಗೋಪಾಲ್ಪಾರಾ ಭಾರ್ಪೇಟಾ ಪ್ರದೇಶಗಳು ಪ್ರವಾಹ ಪರಿಸ್ಥಿತಿಯಿಂದ ತೀವ್ರ ಬಾಧಿತಗೊಂಡಿವೆ

ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ತಂಡಗಳು ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ನಡೆಸುತ್ತಿವೆ ರಾಷ್ಷೀಯ ಉದ್ದಾನಗಳು ಹಾಗೂ ವನ್ನ ಸಂರಕ್ಷಣಾ ಪ್ರದೇಶಗಳ ಬಹುತೇಕ ಭಾಗಗಳು ಪ್ರವಾಹದ ನೀರಿನಲ್ಲಿ ಮುಳುಗಿವೆ ಈ ನಡುವೆ ಪ್ರವಾಹ ಸಂತ್ರಸ್ತ ಪ್ರದೇಶಗಳಲ್ಲಿ ಮಹಾತ್ಸಾಗಾಂಧಿ ರಾಷ್ವೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿ ನಡೆಸುವ ಮೂಲಕ ಸಂತ್ರಸ್ತರಿಗೆ ಉದ್ಯೋಗ ಕಲ್ಲಿಸಲು ಪಂಚಾಯತ್ ಗ್ರಾಮೀಣಾಭಿವೃದ್ದಿ ಇಲಾಖೆ ಮುಂದಾಗಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜಿ

ಎಕ್ಕಾ ಪ್ರವಾಹದಿಂದಾಗಿ ಮನ್ನೇಗದ ಕೆಲವು ಕಾಮಗಾರಿಗಳಿಗೂ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ್ದಾರೆ

ದರ್ಬಾಂಗ ಮುಜಾಫರ್ ಮರ್ ಗೋಪಾಲ್ ಗಂಜ್ ಸುಪಾಲ್ ಪೂರ್ವ ಹಾಗೂ ಪಶ್ಲಿಮ ಚಂಪಾರಣ್ ಜಿಲ್ಲೆಗಳು ನೆರೆ ಪರಿಸ್ನಿತಿಯಿಂದಾಗಿ ತೀವ್ರ ಸಂಕಪ್ಪಕ್ಕೆ ಒಳಗಾಗಿವೆ

ಹೆಲಿಕಾಸ್ಸರ್ಗಳ ಮೂಲಕ ಪ್ರವಾಹ ಸಂತ್ರಸ್ತ ಜನರಿಗೆ ಒಣ ಆಹಾರ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ವಾಹನ ಹಾಗೂ ರೈಲು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಪೂರ್ವ ಮಧ್ಯ ರೈಲ್ವೆ ವಲಯದ ದರ್ಬಾಂಗ ಸಮಷ್ಟಪುರ್ ಹಾಗೂ ನರ್ಕಟಿಯಾಗಂಜ್ ಸುಗೋಲಿ ನಡುವಣ ರೈಲು ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ

ಕೋಲ್ತಾ ಮತ್ತು ಮುಂದೈನಲ್ಲಿರುವ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮೂರು ಹೊಸ ಹೈ ಥೂ ಪುಟ್ ಲ್ಲಾಬ್ಗಳನ್ನು ಉದ್ವಾಟಸಲಿದ್ದಾರೆ

ಇದರೊಂದಿಗೆ ಕರೋನಾ ವೈರಸ್ ಬಿಕ್ಕಟ್ಟನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಐಸಿಎಂಆರ್ ತನ್ನ ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಿದಂತಾಗಿದೆ ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ

ಭಾರತ ಗಮನಾರ್ಹ ಸಾಧನೆ ಮಾಡಿದೆ

ಸಂವಾದದಲ್ಲಿ ರಾಜ್ಲಾಧಾರಿತ ಕೊರೊನಾ ನಿಯಂತ್ರಣ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲಾಯಿತು ಕಂಟ್ಲೆನ್ಲೆಂಟ್ ವಲಯಗಳಲ್ಲಿ ಕಟ್ಪುನಿಟ್ಲನ ಕ್ರಮಗಳ ಪಾಲನೆಗೆ ಆದ್ದತೆ ನೀಡಬೇಕು ಮನೆ ಮನೆಗೆ ಧೇಟಿ ನೀಡಿ ಸಕ್ರಿಯ ಪ್ರಕರಣಗಳನ್ನು ಪತ್ತೆ ಹಚ್ಚಬೇಕು ಕೊರೊನಾ ಸೋಂಕು ಇನ್ನಷ್ಟು ಹರಡದಂತೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಆರೋಗ್ಯ ಕಾರ್ಯದರ್ತಿಗಳಿಗೆ ಸೂಚಿಸಲಾಗಿದೆ ಕೊರೊನಾ ಆರೈಕೆ ಕೇಂದ್ರ ಹಾಗೂ ಆಸ್ತತ್ರೆಗಳಲ್ಲಿ ಹಾಸಿಗೆಗಳ ಲಭ್ಯತೆ ವೆಂಟರೇಟರ್ಗಳ ಪೂರೈಕೆ ರಾಜ್ಯ ಆಧರಿತ ವೈದ್ಯಕೀಯ ಶಿಷ್ಟಾಚಾರಗಳ ಪಾಲನೆ ಕುರಿತು ಸಂವಾದದಲ್ಲಿ ಚರ್ಚಿಸಲಾಯಿತು ಕೊರೊನಾ ನಿಯಂತಣದಲ್ಲಿ ಕೇಂದ್ರ ಹಾಗೂ ರಾಜ್ಲ ಸರ್ಕಾರಗಳು ಪರಸ್ಪರ ಸಹಯೋಗದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಲಾಯಿತು

ಆಕಾಶವಾಣಿಯ ಎಲ್ಲಾ ಬಾನುಲಿ ಕೇಂದ್ರಗಳು ಹಾಗೂ ದೂರದರ್ಶನ ವಾಹಿನಿಗಳು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಿವೆ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಧಾನಮಂತ್ರಿ ಅವರ ಭಾಷಣದ ನಂತರ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಂದ ಬಿತ್ತರವಾಗಲಿದ್ದು